ರಫ್ತು ಉತ್ಪನ್ನಗಳಿಗೆ ಸುಂಕ ಅಥವಾ ತೆರಿಗೆ ವಿನಾಯಿತಿ ನೀಡುವ ಹೊಸ ಯೋಜನೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದರು

ದೆಹಲಿಯಲ್ಲಿಂದು ಮಾಧ್ಯಮ ಶ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಎಸ್ಟಯ ಇನ್ಪುಟ್ ತೆರಿಗೆ ಬಾಧ್ಯತೆಗಳಿಗೆ ವಿದ್ಯುನ್ನಾನ ಹಣ ಮರುಪಾವತಿ ವ್ಯವಸ್ಥೆ ರೂಪಿಸಲಾಗುವುದು ಇದು ಮಾಸಾಂತ್ಯದಲ್ಲಿ ಜಾರಿಗೆ ಬರಲಿದೆ ತೆರಿಗೆದಾರರಿಗೆ ಸಲ್ಲಬೇಕಾದ ಅವರ ಹಣವನ್ನು ತ್ವರಿತವಾಗಿ ತಲುಪಿಸುವ ಉದ್ದೇತದಿಂದ ವಿದ್ಯುನ್ನಾನ ವ್ಣವಸ್ಟೆ ಜಾರಿಗೆ ತರಲಾಗುತ್ತಿದೆ ಎಂದರು ರಘ್ತು ಉತ್ತೇಜನಕ್ಕೆ ಹೊಸದಾಗಿ ಜಾರಿಗೆ ತರಲಾಗುತ್ತಿರುವ ರಘ್ತು ಉತ್ಪನ್ನಗಳ ಸುಂಕ ಅಥವಾ ತೆರಿಗೆ ವಿನಾಯಿತಿ ಯೋಜನೆಯು ಶ್ರಸ್ತುತ ಇರುವ ಯೋಜನೆಯನ್ನು ಬದಲಿಸಲಿದೆ

ರಫ್ತು ಸಾಲ ನೀಡಿಕೆಯ ಪಿಎಸ್ಎಲ್ ನಿಯಮಾವಳಿಗಳನ್ನು ಪರೀಕ್ಷಿಸಲಾಗುತ್ತಿದ್ದು ಆರ್ಬಿಐ ಇದಕ್ಕೆ ಮಾರ್ಗಸೂಚಿ ರೂಪಿಸುತ್ತಿದೆ ಮುಕ್ತ ವ್ಯಾಪಾರ ಒಪ್ಪಂದದ ಬಳಕೆ ಕಾರ್ಯಕ್ರಮ ರೂಪಿಸಲಾಗುವುದು ಈ ಕಾರ್ಯಕ್ರಮದ ಅಡಿ ರಘ್ತುದಾರರು ವಿನಾಯಿತಿ ದರದ ಸುಂಕ ಮತ್ತು ತೆರಿಗೆ ಪ್ರಯೋಜನ ಪಡೆಯಬಹುದು ಭಾರತವು ಹಲವು ರಾಷ್ಷಗಳ ಜೊತೆ ಮುಕ್ತ ವ್ಲಾಪಾರ ಒಪ್ಪಂದ ಮಾಡಿಕೊಂಡಿದೆ ಎಂದರು ದುವ್ಯೆ ಖರೀದಿ ಮೇಳದ ಸ್ವರೂಪದಲ್ಲಿ ವಾರ್ಷಿಕ ಬ್ಬಹತ್ ಖರೀದಿ ಮೇಳಗಳನ್ನು ಆಯೋಜಿಸಲಾಗುವುದು ದೇಶದ ನಾಲ್ಲು ನಗರಗಳಲ್ಲಿ ಈ ಮೇಳಗಳನ್ನು ಆಯೋಜಿಸಲು ಚಿಂತನೆ ನಡೆದಿದೆ ಕರಕುಶಲ ಉತ್ಪನ್ನಗಳು ಯೋಗ ಪ್ರವಾಸೋದ್ಗಮ ಜವಳಿ ಮತ್ತು ಚರ್ಮೋತ್ಪನ್ನಗಳ ಮಾರಾಟಕ್ಕೆ ಮೇಳದಲ್ಲಿ ಅವಕಾಶ ಕಲ್ಪಿಸಲಾಗುವುದು

ವಸತಿ ಯೋಜನೆಗಳಿಗೆ ನೀಡಲಾಗುವ ಮುಂಗಡ ಸಾಲದ ಬಡ್ಡಿದರ ತಗ್ಗಿಸಲಾಗುವುದು ಬಾಹ್ಯ ವಾಣಿಜ್ಯ ಸಾಲ ಮಾರ್ಗಸೂಚಿಗಳನ್ನು ಸಡಿಲಿಸಲಾಗುವುದು ಇದರಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅರ್ಹ ಫಲಾನುಭವಿಗಳಿಗೆ ಸಾಲಸೌಲಭ್ಞ ಒದಗಿಸುವುದು ಸುಲಭವಾಗಲಿದೆ ಆರ್ಬಿಐ ಜೊತೆ ಸಮಾಲೋಚನೆ ನಡೆಸಿ ಮಾರ್ಗಸೂಚಿಗಳ ಸರಳೀಕರಣ ಮಾಡಲಾಗುವುದು ಎಂದರು

ಇಡೀ ದೇತವನ್ನು ಒಟ್ಟುಗೂಡಿಸುವ ಸಾಮರ್ಥ್ಯ ಮತ್ತು ಶಕ್ತಿ ಹಿಂದಿ ಭಾಷೆಗಿದೆ ಎಂದು ತಿಳಿಸಿದರು ಯಾವುದೇ ರಾಷ್ಟಕ್ಕೆ ಸಾಮಾನ್ಯ ಭಾಷೆಯೊಂದು ಇದ್ದರೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯ ಈ ನಿಟ್ಲನಲ್ಲಿ ದೇಶದ ಜನತೆ ಹಿಂದಿಯನ್ನು ಜನಾಂದೋಲನವಾಗಿ ರೂಪಿಸಬೇಕು ಭಾಷಾ ವೈವಿಧ್ಯತೆ ಮತ್ತು ಆಡುಭಾಷೆ ಯಾವುದೇ ದೇಶದ ನಿಜವಾದ ಬಲ ಎಂದರು ಕಾನೂನು ನ್ಯಾಯಾಂಗ ವಿಜ್ಞಾನ ವೈದ್ಯಕೀಯ ಸೇರಿದಂತೆ ಎಲ್ಲ ರಂಗಗಳಲ್ಲೂ ಹಿಂದಿ ಭಾಷೆಯ ಬಳಕೆ ಜಾರಿಗೆ ಸರ್ಕಾರ ತನ್ನೆಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭ್ಬಾಯ್ ಪಟೇಲ್ ಅವರ ಒಂದು ದೇಶ ಒಂದು ಭಾಷೆಯ ಕನಸು ನನಸು ಮಾಡಲು ದೇಶದ ಜನತೆ ತಮ್ಮ ಅತ್ಯಮೂಲ್ಕ ಕೊಡುಗೆ ನೀಡಬೇಕು ಎಂದು ಸಚಿವರು ಕರೆ ನೀಡಿದರು ನಂತರ ಸಚಿವರು ಹಿಂದಿ ಭಾಷೆಗಾಗಿ ಗಣನೀಯ ಕೊಡುಗೆ ನೀಡಿರುವ ಗಣ್ಠರಿಗೆ ರಾಜಭಾಷಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು

ಈ ಮಧ್ಯೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹಿಂದಿ ದಿವಸದ ಅಂಗವಾಗಿ ದೇಶದ ಜನತೆಗೆ ಶುಭ ಕಾಮನೆ ಮತ್ತು ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೇಶ ವಿದೇಶಗಳಲ್ಲಿ ಲಭಿಸಿರುವ ಮೌಲ್ಯಯುತ ಉಡುಗೊರೆಗಳ ವಿದ್ಯುನ್ಮಾನ ಮಾರಾಟ ಮತ್ತು ಪ್ರದರ್ಶನವನ್ನು ಕೇಂದ್ರ ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ದೆಹಲಿಯಲ್ಲಿಂದು ಉದ್ಘಾಟಿಸಿದರು

ಈ ವಾರಪೂರ್ತಿ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ವಿವಿಧ ಆಸ್ಪತ್ತೆ ಅನಾಥಾಕ್ರಮ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಗೆ ಭೇಟಿ ನೀಡಿ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ರೋಗಿಗಳಿಗೆ ಹಾಗೂ ಅಶಕ್ತರಿಗೆ ಅಗತ್ಯ ನೆರವು ಒದಗಿಸಲಿದ್ದಾರೆ ಪಕ್ಷದ ಸಂಸದರು ತಾಸಕರು ಹಾಗೂ ಇತರ ಜನಪ್ರತಿನಿಧಿಗಳು ದೇಶಾದ್ಯಂತ ಆಯೋಜನೆಗೊಳ್ಳುವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ವಾರಪೂರ್ತಿ ಅಭಿಯಾನದ ವೇಳೆ ಸ್ವಚ್ಛತಾ ಅಭಿಯಾನ ನೀರು ಉಳಿಸಿ ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ದೂರವಿರಿ ಎಂಬ ಮೂರು ಪ್ರತಿಜ್ಞೆಗಳನ್ನು ನಾಗರಿಕರಿಗೆ ಕೈಗೊಳ್ಳುವಂತೆ ಕೂಡ ನಿರ್ದೇಶನ ನೀಡಲಾಗುವುದು

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಪ್ರಚುರ ಪಡಿಸುವ ವಸ್ತು ಪ್ರದರ್ಶನವನ್ನು ದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು ಮೋದಿ ಅವರು ತೆಗೆದಿರುವ ಛಾಯಾಚಿತ್ರಗಳು ಬಾಲ್ಲದಿಂದ ಇಲ್ಲಿಯತನಕ ಸಂಗ್ರಹಿಸಿರುವ ಅಪರೂಪದ ಘೋಟೋಗಳನ್ನು ವಸ್ತು ಪ್ರದರ್ಶನದಲ್ಲಿ ಇಡಲಾಗಿದೆ

ಈ ಕಾರ್ಯಕ್ರಮದ ಪ್ರವೇಶ ಮೋರ್ಟಲ್ ಅನ್ನು ದೆಹಲಿಯ ಐಐಟಿ ರೂಪಿಸುತ್ತಿದೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್

ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಧಾನ ಮಹಾನಿರ್ದೇಶಕಿ ಇರಾ ಜೋಷಿ ಅವರು ಕಾರ್ಗಿಲ್ನಲ್ಲಿಂದು ಲಡಖ್ ಸ್ವಾಯತ್ತ ಬೆಟ್ಟಗುಡ್ಡ ಅಭಿವೃದ್ದಿ ಮಂಡಳಿಯ ಅಧ್ಯಕ್ಷ ಫಿರೋಜ್ ಅಹ್ನದ್ ಖಾನ್ ಮತ್ತು ಜಿಲ್ಲಾಧಿಕಾರಿ ಬಸೀರ್ ಉಲ್ ಹಕ್ ಚೌಧರಿ ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಿದರು ಕಾರ್ಗಿಲ್ನಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರಗಳ ಮೂಲಸೌಕರ್ನ ಮತ್ತು ಮಾನವ ಸಂಪನ್ನೂಲ ಬಲಪಡಿಸುವ ಕುರಿತು ಇರಾ ಜೋಷಿ ಮಾತುಕತೆ ನಡೆಸಿದರು ದೆಹಲಿ ಆಕಾಶವಾಣಿ ಕೇಂದ್ರದ ಸುದ್ದಿ ವಿಭಾಗದಲ್ಲಿ ಮೂರು ದಶಕಗಳಿಂದ ಆಂಗ್ಲ ಭಾಷಾ ವಾರ್ತಾ ವಾಚಕರಾಗಿದ್ದ ಪ್ರಭುಜೋತ್ ಬರೂಪ ಅವರು ಇಂದು ಮುಂಜಾನೆ ನಿಧನರಾದರು

ಕೆಲವು ಸಮಯಗಳಿಂದ ಅವರು ಅನಾರೋಗ್ಲದಿಂದ ಬಳಲುತ್ತಿದ್ದರು ಅಫ್ರಾನಿಸ್ತಾನದಲ್ಲಿ ಈ ಮಾಸಾಂತ್ಯದ ವೇಳೆಗೆ ಅಧ್ಯಕ್ಷೀಯ ಚುನಾವಣೆ ನಡೆಸಲು ಸರ್ಕಾರ ಆದ್ಗತೆ ನೀಡಿದೆ ಎಂದು ಉನ್ನತಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ ತಾಲಿಬಾನ್ ಸಂಘಟನೆ ಜೊತೆ ಶಾಂತಿ ಸಂಧಾನಕ್ಕಿಂತ ಅಧ್ಯಕ್ಷೀಯ ಚುನಾವಣೆಗೆ ಸರ್ಕಾರ ಒತ್ತು ನೀಡಿದೆ ಎಂದು ಅವರು ಸ್ಪಷ್ಷಪಡಿಸಿದ್ದಾರೆ